ನವದೆಹಲಿಯಲ್ಲಿಂದು ಮಾತುಕತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಗರ ಸ್ಥಳೀಯ ಸಂಸ್ತೆ ಚುನಾವಣೆಯ ಮತ ಎಣಿಕೆ ಕಾರ್ಯ ಪ್ರಗತಿಯಲ್ಲಿ ಇನ್ನು ಕ್ರೀಡೆ ವಿಶ್ಲ ವೈಸ್ಲಿಂಗ್ ಚಾಂಪಿಯನ್ಶಿಪ್ ಹಂಗೇರಿಯ ಬುಡಾಪೆಸ್ಟ್ ನಲ್ಲಿಂದು ಆರಂಭ ಳು

ಜನರು ರೈಲು ಹಳಿಗಳ ಮೇಲೆ ನಿಂತು ರಾವಣನ ಪ್ರತಿಕೃತಿ ದಹನ ದೃಶ್ಯ ವೀಕ್ಷಿಸುತ್ತಿದ್ದಾಗ ರೈಲು ಹರಿದ ಪರಿಣಾಮ ಈ ಭೀಕರ ದುರ್ಘಟನೆ ಸಂಭವಿಸಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಗಾಯಗೊಂಡವರನ್ನು ವಿವಿಧ ಸ್ಥಳೀಯ ಆಸ್ವತ್ರೆಗಳಿಗೆ ದಾಖಲಿಸಲಾಗಿದೆ ಎಂದು ಉಪವಿಭಾಗೀಯ ಮ್ಯಾಜಿಸ್ಟೇಟ್ ರಾಜೇಶ್ ಶರ್ಮಾ ತಿಳಿಸಿದ್ದಾರೆ ರೈಲ್ವೆ ಖಾತೆ ರಾಜ್ಯ ಸಚಿವ ಮನೋಜ್ ಸಿನ್ಹಾ ಮತ್ತು ಹಿರಿಯ ರೈಲ್ವೆ ಅಧಿಕಾರಿಗಳು ಸ್ದಳಕ್ಕೆ ಧಾವಿಸಿದ್ದಾರೆ ಕೇಂದ್ರ ಗೃಹ ಸಚಿವ ರಾಜ್ನಾಥ್ ಸಿಂಗ್ ಪಂಜಾಬ್ ಸರ್ಕಾರಕ್ಕೆ ಅಗತ್ಯ ನೆರವು ಘೋಷಿಸಿದ್ದಾರೆ ಜನರ ಮೇಲೆ ರೈಲು ಹರಿದ ಪರಿಣಾಮ ಆ ಸ್ಥಳ ರಕ್ತಸಿಕ್ತವಾಗಿದ್ದು ದೇಹದ ಅಂಗಾಂಗಳು ಚೆಲ್ಡಾಪಿಲ್ಲಿಯಾಗಿದ್ದು ಮೃತರ ಗುರುತು ಸಿಗದಂತಹ ಹೃದಯವಿದ್ರಾವಕ ದೃಶ್ಯ ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ತಿಳಿಸಿದ್ದಾರೆ ಪಂಜಾಬ್ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಫಫಟನೆ ಕುರಿತ ತನಿಖೆಗೆ ಆದೇಶಿಸಿದ್ದು ಸಂಪುಟ ಸಹದ್ಯೋಗಿಗಳನ್ನೊಳಗೊಂಡ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯೊಂದನ್ನು ರಚಿಸಿದ್ದಾರೆ ಪಂಜಾಬ್ ರಾಜ್ಯ ಸರ್ಕಾರ ಶೋಕಾಚರಣೆಗಾಗಿ ಇಂದು ಎಲ್ಲಾ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಿಗೆ ರಜೆ ಫೋಷಿಸಿದೆ

ಈ ಭೀಕರ ದುರಂತ ದೇಶಾದ್ಯಂತ ಜನರನ್ನು ದಿಗ್ಬಮೆಗೊಳಿಸಿದ್ದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಂಜಾಬ್ ರಾಜ್ಯಪಾಲ ವಿ

ಸಿಂಗ್ ಬದ್ನೋರ್ ಮತ್ತು ಇತರ ಮುಖಂಡರು ಶೋಕ ವ್ಯಕ್ತಪಡಿಸಿದ್ದಾರೆ

ಜತೆಗೆ ಸ್ಥಳಕ್ಕೆ ಭೇಟಿ ನೀಡಿ ಅಗತ್ಯ ತುರ್ತು ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ರೈಲ್ವೇ ರಾಜ್ಯ ಸಚಿವ ಮನೋಜ್ ಸಿನ್ಡಾ ಹಾಗೂ ರೈಲ್ವೆಯ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ರೈಲ್ವೆ ಇಲಾಖೆಯು ಸಹಾಯವಾಣಿಗಳನ್ನು ತೆರೆದಿದೆ

ಶ್ರೀಲಂಕಾ ಪ್ರಧಾನಿ ರನಿಲ್ ವಿಕ್ರಮ ಸಿಂಫೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಇದೀಗ ಭೇಟಿ ಮಾಡಿದ್ದಾರೆ ಶ್ರೀಲಂಕಾದ ಜಾಫ್ನಾದಲ್ಲಿ ಭಾರತದ ನೆರವಿನಿಂದ ನಿರ್ಮಿಸಲಾಗುತ್ತಿರುವ ವಸತಿ ಯೋಜನೆಯ ಸ್ಥಿತಿಗತಿ ಕುರಿತು ಉಭಯ ನಾಯಕರು ಪರಾಮರ್ಶೆ ಮಾಡುವ ಸಾಧ್ಯತೆ ಇದೆ ಗ್ಬಹ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಶ್ರೀಲಂಕಾ ಪ್ರಧಾನಿ ಅವರೊಂದಿಗೆ ಇಂದು ಮಾತುಕತೆ ನಡೆಸಿದ್ದಾರೆ ದ್ವಿಪಕ್ಷೀಯ ಬಾಂಧವ್ಯ ವೃದ್ದಿ ಮತ್ತು ಅಭಿವೃದ್ದಿ ಯೋಜನೆಗಳ ಪ್ರಗತಿ ಕುರಿತು ಸುಷ್ಮಾ ಸ್ವರಾಜ್ ಮತ್ತು ವಿಕ್ರಮಸಿಂಥೆ ಪರಸ್ವರ ಅಭಿಪ್ರಾಯ ಹಂಚಿಕೊಂಡರು ವಿಕ್ರಮಸಿಂಘೆ ಅವರೊಂದಿಗೆ ಫಲಪ್ರದ ಚರ್ಚೆ ನಡೆಯಿತು ಎಂದು ಗ್ಬಹ ಸಚಿವ ರಾಜ್ನಾಥ್ ಸಿಂಗ್ ಟ್ವೀಟ್ ಮಾಡಿದ್ದಾರೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಭದ್ರತೆ ಮತ್ತು ಭಯೋತ್ಪಾದನಾ ನಿಗ್ರಹಕ್ಕೆ ಸಹಕಾರ ಬಲವರ್ಧನೆ ಕುರಿತು ಚರ್ಚಿಸಲಾಯಿತು ಎಂದು ರಾಜ್ನಾಥ್ ಸಿಂಗ್ ಹೇಳಿದ್ದಾರೆ ಬಿಹಾರದ ಬೆಗುಸಾರ್ತೆನ ಲೋಕಸಭಾ ಸಂಸದ ಭೋಲಾ ಸಿಂಗ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತಿಮ ನಮನ ಸಲ್ಡಿಸಿದರು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಭೋಲಾ ಸಿಂಗ್ ನಿನ್ನೆ ನಿಧನರಾದರು

ರಾಷ್ಟ ರಾಜಧಾನಿಯಲ್ಲಿನ ಹಿರಿಯ ಬಿಜೆಪಿ ನಾಯಕರ ಅಧಿಕೃತ ನಿವಾಸಕ್ಕೆ ತೆರಳಿ ಮೋದಿ ಗೌರವ ಸಲ್ಲಿಸಿದರು ಲೋಕಸಭಾ ಸ್ಪೀಕರ್ ಸುಮಿತ್ರಾ ಮಹಾಜನ್ ಮತ್ತು ಹಿರಿಯ ಬಿಜೆಪಿ ನಾಯಕರು ಅಗಲಿದ ನಾಯಕನಿಗೆ ಗೌರವ ನಮನ ಸಲ್ಲಿಸಿದರು ಬಿಹಾರದ ಅಭಿವೃದ್ದಿಗೆ ಕೈಗೊಂಡ ಕ್ರಮಗಳು ಹಾಗೂ ಸಮಾಜಕ್ಕೆ ಭೋಲಾ ಸಿಂಗ್ ನೀಡಿದ ಕೊಡುಗೆಯಿಂದಾಗಿ ಜನರು ಸ್ಮರಿಸುವರು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ

ಭಾರತೀಯ ನಿಯೋಗದ ನೇತೃತ್ವ ವಹಿಸಿದ್ದ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ತಮ್ಮ ಭಾಷಣದಲ್ಲಿ ಅಂತಾರಾಷ್ಟೀಯ ಭಯೋತ್ವಾದನೆ ಮೇಲಿನ ವಿಶ್ವಸಂಸ್ಥೆಯ ಸಮಗ್ರ ನಿರ್ಣಯದ ಶೀಫ್ರ ಅನುಷ್ಡಾನದ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ಅಂತರಾಷ್ಟೀಯ ಸಮುದಾಯಕ್ಕೆ ಮನವಿ ಮಾಡಿದರು ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಡು ಅವರು ಇಂದು ಬ್ರಸ್ನೆಲ್ಪ್ ನ ಅಂಥ್ ವ್ರೆಪ್ನಲ್ಲಿ ಜ್ಟಿನ ಸಾಂಸ್ಕೃತಿಕ ಕೇಂದ್ರದಲ್ಲಿ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡುವ ಕಾರ್ಯಕ್ರಮವಿದೆ ಆಂತ್ರೆಪ್ ಜಿಲ್ಲೆಯಲ್ಲಿ ಅವರು ಮಹಾತ್ಮಾ ಗಾಂಧಿ ಅವರ ಶಿಲ್ವಕ್ಕೆ ಪುಷ್ಪ ನಮನ ಸಲ್ಲಿಸುವ ಕಾರ್ಯಕ್ರಮವೂ ಇದೆ ಸ್ಮಾರ್ಟ್ ಸಿಟಿ ಯೋಜನೆಗಳನ್ನು ಅನುಷ್ಪಾನದ ಸಂದರ್ಭದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಮಾರ್ಪಡಿಸಿಕೊಳ್ಳಬಹುದಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ರಾಜ್ಯ ಸಚಿವ ಹರ್ದೀಪ್ ಸಿಂಗ್ ಸಪುರಿ ಹೇಳಿದ್ದಾರೆ ಅರುಣಾಚಲಪ್ರದೇಶದಲ್ಲಿ ತಮ್ಮ ಸಚಿವಾಲಯ ಕಾರ್ಯಕ್ರಮಗಳ ಪರಿಶೀಲನಾ ಸಭೆಯ ಬಳಿಕ ನಿನ್ನೆ ಇಟಾನಗರದಲ್ಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸ್ಮಾರ್ಟ್ ಸಿಟಿ ಕುರಿತ ವಿಸ್ನತ ವರದಿ ತಯಾರಿಸುವ ಸಂದರ್ಭದಲ್ಲಿ ಪಾಸಿಫಾಟ್ ಮತ್ತು ಇಣಾನಗರಗಳು ಪ್ರವಾಹ ಮತ್ತು ಭೂಕುಸಿತ ಪೀಡಿತ ಪ್ರದೇಶಗಳಾಗಿದ್ದು ಈ ಸಮಸ್ನೆಗಳನ್ನೂ ಪರಿಗಣಿಸಲಾಗಿದೆ ಎಂದರು ಸ್ಮಾಟ್ ಸಿಟಿ ಮಿಷನ್ ಅಡಿಯಲ್ಲಿ ಈ ಎರಡೂ ನಗರಗಳೂ ಕೂಡ ಸೇರಿವೆ ಎಂದರು ಚತುರ ನಗರ ನಿರ್ಮಾಣದ ಸಂದರ್ಭದಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸುವುದರ ಜತೆಗೆ ಭದ್ರತಾ ವಿಚಾರಗಳನ್ನೂ ಪರಿಗಣಿಸಲಾಗುವುದು ಎಂದರು ಈಶಾನ್ನ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಡಾನದ ಬಗ್ಗೆ ಹರ್ದೀಪ್ ಸಿಂಗ್ ತೃಪ್ತಿ ವ್ಯಕ್ತಪಡಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ನಗರ ಸ್ಥಳೀಯ ಸಂಸ್ತೆಗಳ ಚುನಾವಣೆಯ ಮತ ಎಣಿಕೆ ಬಿಗಿಭದ್ರತೆ ನದುವೆ ರಾಜ್ನಾದ್ಯಂತ ಪ್ರಗತಿಯಲ್ಲಿದೆ ಜಂಟಿ ನಿಯಂತ್ರ ಕೊಠಡಿಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ ಎಣಿಕೆಯ ಕ್ಷಣ ಕ್ಷಣದ ಮಾಹಿತಿ ಮತ್ತು ಫಲಿತಾಂಶ ನೀಡಲಿದ್ದಾರೆ

ಚತೀಸ್ಗಢದಲ್ಲಿ ಮುಂದಿನ ತಿಂಗಳು ನಡೆಯಲಿರುವ ಚುನಾವಣೆಯಲ್ಲಿ ಮತದಾರರು ತಮ್ಮ ಹಕ್ಕು ಚಲಾಯಿಸಲು ಅವರಲ್ಲಿ ಮತದಾನ ಕುರಿತ ಜಾಗ್ವತಿ ಹೆಚ್ಚಿಸಲು ಚುನಾವಣಾ ಆಯೋಗ ಕ್ರಮ ಕೈಗೊಂಡಿದೆ ರಾಜ್ನಾದ್ಯಂತ ಶೇಕಡ ನೂರರಷ್ಟು ಮತದಾನ ಸಾಧಿಸುವ ಉದ್ದೇಶದಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಪ್ರವಾಹ ಪರಿಸ್ಡಿತಿ ಮುನ್ನೆಚ್ಚರಿಕೆ ಹಿನ್ನೆಲೆಯಲ್ಲಿ ಅಸ್ಪಾಂನ ದಿಬ್ರುಫ್ಡ್ ಧೇಮಾಜಿ ಮತ್ತು ಲಖೀಂಪುರ್ ಜಿಲ್ಲೆಗಳಲ್ಲಿ ಹೆಚ್ಚುವರಿ ರಾಷ್ಟೀಯ ವಿಪತ್ತು ಪ್ರತಿಕ್ರಿಯಾ ತಂಡಗಳನ್ನು ನಿಯೋಜಿಸಲಾಗಿದೆ ಬ್ರಹ್ಮಪುತ್ರಾ ನದಿ ನೀರಿನ ಮಟ್ವ ಹೆಚ್ಚಿದೆಯಾದರೂ ಅಪಾಯದ ಮಟ್ವಕ್ಕಿಂತ ಕಡಿಮೆ ಇದೆ ಎಂದು ದಿಬ್ರುಘಡ್ ಉಪ ಆಯುಕ್ತರು ತಿಳಿಸಿದ್ದಾರೆ ಪರಿಸ್ಥಿತಿಯ ನಿಗಾ ವಹಿಸಲಾಗಿದ್ದು ಯಾವುದೇ ಸನ್ನಿವೇಶವನ್ನು ಎದುರಿಸಲು ಸ್ತಳೀಯ ಆಡಳಿತ ಸಿದ್ದವಾಗಿದೆ ಪ್ರವಾಹ ಪರಿಸ್ತಿತಿಗೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ವಿವಿಧ ಜಿಲ್ಲಾಡಳಿತಗಳಿಗೆ ಸೂಚನೆ ನೀಡಿದ್ದಾರೆ ಭೂಕುಸಿತದಿಂದಾಗಿ ಚೀನಾದಲ್ಲಿ ಕೃತಕ ಸರೋವರ ಏರ್ಪಟ್ಟಿದ್ದು ಅದು ಉಕ್ಕಿ ಹರಿದರೆ ತಳಮಟ್ಟದ ಪ್ರದೇಶದಲ್ಲಿ ಪ್ರವಾಹ ಉಂಟಾಗಬಹುದು ಎಂಬ ವರದಿ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಈ ನಿರ್ದೇಶನ ನೀಡಿದ್ದಾರೆ ಈ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಅವರೊಂದಿಗೂ ಮಾತುಕತೆ ನಡೆಸಿದ್ದಾರೆ ಅಪಾಯದ ಪರಿಸ್ದಿತಿ ಉಂಟಾದಲ್ಲಿ ಎದುರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸುಷ್ಮಾ ಸ್ವರಾಜ್ ಸೂಚಿಸಿದ್ದಾರೆ ಅಫ್ಟಾನಿಸ್ತಾನದಲ್ಲಿ ಸಂಸತ್ ಚುನಾವಣೆಗೆ ಇಂದು ಬೆಳಗ್ಗೆ ಮತದಾನ ಆರಂಭವಾಗಿದೆ

ಖಂದಹಾರ್ ಪ್ರಾಂತ್ಯದಲ್ಲಿ ಗುರುವಾರ ದಾಳಿ ನಡೆದ ಹಿನ್ನೆಲೆಯಲ್ಲಿ ಅಲ್ಲಿನ ಚುನಾವಣೆಯನ್ನು ಒಂದು ವಾರ ಮುಂದೂಡಲಾಗಿದೆ ಘಜನಿಯಲ್ಲಿ ಭದ್ರತಾ ವಿಚಾರ ಮತ್ತಿತ್ತರ ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಮತದಾನ ಪ್ರಕ್ರಿಯೆ ಮುಂದೂಡಲಾಗಿದೆ ಹಂಗೇರಿಯಾದ ಬುಡಾ ಫೆಸ್ಟ್ನಲ್ಲಿ ವಿಶ್ವ ಕುಸ್ತಿ ಚಾಂಪಿಯನ್ ಶಿಪ್ ಇಂದಿನಿಂದ ಆರಂಭವಾಗಲಿದೆ

ನಾಳಿ ಜಪಾನ್ ತಂಡದ ಸವಾಲು ಎದುರಿಸಲಿರುವ ಭಾರತ ಮುಂದಿನ ವಾರ ಮಲೇಷ್ಯಾ ಮತ್ತು ದಕ್ಷಿಣ ಕೊರಿಯಾ ತಂಡಗಳ ವಿರುದ್ದ ಕಣಕ್ಕಿ ಳಿಯಲಿದೆ